ಬೆಂಗಳೂರು ಹೊರತು ಪಡಿಸಿ ರಾಜ್ಯದ ಜಿಲ್ಲೆಗಳಲ್ಲಿ ಕೈಗಾರಿಕೆ ಸ್ವಾಪಿಸುವ ಉದ್ದಮಿಗಳಿಗೆ ರಾಜ್ಯ ಸರ್ಕಾರದಿಂದ ಎಲ್ಲ ಸೌಕರ್ಯ ಸಚಿವ ಕೆ

ಈಗ ವಾರ್ತೆಗಳ ವಿವರ ಶಾಲಾ ಕಾಲೇಜು ವಿದ್ವಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ನೀಡುವ ಬಗ್ಗೆ ಇಂದು ಉನ್ನತ ಮಟ್ವದ ಸಭೆ ಕರೆಯಲಾಗಿದ್ದು ಜರ್ಜಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಎಚ್

ರಾಮನಗರ ಜಿಲ್ಲೆ ಜನ್ನಪಟ್ಟಣದಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಹೋಗುವ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಕೊಡಬಹುದು ಸಾವಿರ ಲಕ್ಷ ರೂಪಾಯಿ ವಂತಿಗೆ ನೀಡಿ ಖಾಸಗಿ ತಾಲೆ ಕಾಲೇಜುಗಳಿಗೆ ಪ್ರವೇಶ ಪಡೆಯುವ ವಿದ್ದಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿಯೇ ಸಾಕಷ್ಟು ಟೀಕೆಗಳು ಕೇಳಿ ಬಂದಿವೆ ಎಂದು ಮುಖ್ಯಮಂತ್ರಿ ಹೇಳಿದರು

ಚನ್ನಪಟ್ಟಣದಲ್ಲಿ ಮತದಾರರ ಕೃತಜ್ಞತಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಮುಖ್ಯಮಂತ್ರಿ ರೇಷ್ಮೆ ಗೂಡಿನ ಬೆಂಬಲ ಬೆಲೆಗೆ ಸಂಬಂಧಿಸಿದಂತೆ ಇಂದು ಅಧಿಕೃತ ಅದೇಶ ಹೊರಬೀಳಲಿದೆ

ತಮಿಳುನಾಡಿಗೆ ಈಗಾಗಲೇ ರಾಜ್ಯದಿಂದ ಮುಂದಿನ ಸೆಪ್ಟೆಂಬರ್ ವರೆಗೂ ಬಿಡಬೇಕಾದ ಕಾವೇರಿ ನೀರನ್ನು ಬಿಡಲಾಗಿದೆ ಕಾವೇರಿ ನದಿ ಪಾತ್ರದಲ್ಲಿ ಉತ್ತಮ ಮಳೆಯಾಗಿದ್ದು ಕಾವೇರಿ ತಾಯಿಯೇ ಸಮಸ್ಯೆ ಬಗೆಹರಿಸಿದ್ದಾಳೆ ಎಂದು ಹೇಳಿದರು ಲೋಕಸಭಾ ಚುನಾವಣೆಯ ಸಿದ್ದತೆಗಳನ್ನು ಈಗಾಗಲೇ ಆರಂಭಿಸಲಾಗಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆ ಎದುರಿಸುವ ನಿರೀಕ್ಷೆ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ರಾಜ್ಯ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ತ ಹೇಳಿದ್ದಾರೆ ಅವರು ದಿಲ್ಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ಮುಂದಿನ ತಿಂಗಳಲ್ಲಿ ನಿಗಮ ಮಂಡಳಿಗಳಿಗೆ ನೇಮಕಾತಿ ನಡೆಯಲಿದೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇಮಕಾತಿಯ ಬಗ್ಗೆ ಸದ್ಯದಲ್ಲಿಯೇ ಮುಖ್ಯಮಂತ್ರಿಗಳು ನಿರ್ಧರಿಸುವರು ಎಂದು ಸಿದ್ದರಾಮಯ್ಯ ತಿಳಿಸಿದರು ರಾಜ್ಞದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದ ವಿರುದ್ದ ಹೇಳಿಕೆಗಳನ್ನು ನೀಡಿದ್ದಾರೆಂಬ ಕಾರಣಕ್ಕೆ ವಿವರಣೆ ಕೇಳಿ ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆ

ಪಕ್ಷ ಸಹಭಾಗಿಯಾಗಿರುವ ಸರ್ಕಾರವನ್ನು ಟೀಕಿಸುವುದು ಪಕ್ಷದ ಸಿದ್ದಾಂತಗಳಿಗೆ ವಿರುದ್ಧವಾದದ್ದು ಹಾಗೂ ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತದೆ ಎಂದು ಕೆ

ಪ್ರಧಾನಕಾರ್ಯದರ್ಶಿ ವಿ

ಈ ಷೋಕಾಸ್ ನೋಟಿಸ್ಗೆ ಉತ್ತರಿಸಬೇಕಿದೆ ಎಂದು ಸುದ್ದಿ ಸಂಸ್ಟೆ ವರದಿ ಮಾಡಿದೆ

ಎಸ್

ಎಸ್ ಸಿ ಪಠ್ಕಕಮದ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಇಲ್ಲವೇ ದ್ವಿತೀಯ ಭಾಷೆಯಾಗಿ ಕಡ್ಡಾಯವಾಗಿ ಬೋಧನೆ ಮಾಡಲೇಬೇಕು ಜಿಲ್ಲಾವಾರು ಮಾಹಿತಿ ತಾವು ಸಂಗ್ರಹಿಸುತ್ತಿದ್ದು ಗುರಿ ಸಾಧನೆಗೆ ಕಾಲಮಿತಿ ನಿಗದಿ ಪಡಿಸಲಾಗುವುದು ಎಂದರು

ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಗಳಡಿ ಬೆಂಗಳೂರಿನ ತ್ವಾಜ್ಯ ನೀರನ್ನು ಬರಡು ಜಿಲ್ಲೆ ಕೋಲಾರದ ಕೆಲವೊಂದು ಕೆರೆಗಳಿಗೆ ಪರಿಸಲಾಗುತ್ತಿದ್ದು ಈ ನೀರಿನ ಗುಣಮಟ್ಟದ ಬಗ್ಗೆ ಯಾವುದೇ ವೈಜ್ಞಾನಿಕ ಅಧ್ಯಯನ ನಡೆಸದೇ ಇರುವುದನ್ನು ಪ್ರಶ್ನಿಸಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ದಾಖಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇಂದು ಹೈಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ನ್ಯಾಯಮೂರ್ತಿಗಳಾದ ದಿನೇಶ್ ಮಾಹೇಶ್ವರಿ ಮತ್ತು ಆರ್ ದೇವದಾಸ್ ಅವರನ್ನೊಳಗೊಂಡ ನ್ಯಾಯಪೀಠ ವಿಚಾರಣೆ ನಡೆಸಲಿದೆ

ಮುಂದಾಗುವ ಅನಾಹುತಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿ ನೀರಿನ ಸುರಕ್ಷತೆಯ ಗುಣಮಟ್ಟ ಮತ್ತು ಲಭ್ಯವಾಗುವ ನೀರಿನ ಪ್ರಮಾಣದ ಖಾತ್ರಿಗಾಗಿ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಯಲಿದೆ ಎಂದು ಸಮಿತಿ ಸದಸ್ತ ಆಂಜನೇಯ ರೆಡ್ಡಿ ತಿಳಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಬೆಂಗಳೂರು ಹೊರತು ಪಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವ ಉದ್ಯಮಿಗಳಿಗೆ ರಾಜ್ಯ ಸರ್ಕಾರದಿಂದ ಎಲ್ಲ ರೀತಿಯ ಮೂಲಸೌಕರ್ಯ ಒದಗಿಸಿಕೊಡಲಾಗುವುದು ಎಂದು ಬೃಪತ್ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ಸಚಿವ ಕೆ

ಈ ಮಕ್ಕಳ ಮನರ್ವಸತಿಗಾಗಿ ಚೆಂತಿಸುವ ಆರ್ಥಿಕವಾಗಿ ಸಬಲರನ್ನಾಗಿಸುವ ಅವಶ್ಯಕತೆ ಇದೆ ಎಂದು ಆಯೋಗದ ಸದಸ್ಯ ಪ್ರಿಯಾಂಕ್ ಕಾನುಂಗೊ ಸುದ್ದಿಸಂಸ್ಥೆಗೆ ತಿಳಿಸಿದ್ದಾರೆ

ಭಾರತೀಯ ಕರಾಟೆ ಸಂಘ ಅಖಿಲ ಕರ್ನಾಟಕ ಕ್ರೀಡೆ ಪಾಗೂ ಕರಾಟೆ ಸಂಘ ಜಂಟಿಯಾಗಿ ಆಯೋಜಿಸಿದ ಈ ಪಂದ್ಕಾವಳಿಯಲ್ಲಿ ಅಮೆರಿಕ ಮಲೇಷಿಯಾ ಶ್ರೀಲಂಕಾ ಜಪಾನ್ ಹಾಗೂ ನೇಪಾಳ ರಾಷ್ಟಗಳಿಂದ ತ್ರೇಯಾಂಕಿತ ಕರಾಟೆ ಪಟುಗಳು ಭಾಗವಹಿಸಲಿದ್ದಾರೆ

ಮಂಡ್ಕದ ಮೇಲುಕೋಟೆಯ ದುದ್ದ ಹೋಬಳಿಯಲ್ಲಿ ಕೆರೆಗಳಿಗೆ ನೀರು ತುಂಬಿಸಲು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ನೂರಾ ಹತ್ತು ಕೋಟ ರೂಪಾಯಿ ಅನುದಾನ ಮೀಸಲಿರಿಸಿದೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಸಚಿವ ಸಿ

ಪುಟ್ವರಾಜು ತಿಳಿಸಿದ್ದಾರೆ ದುದ್ದ ಗ್ರಾಮದಲ್ಲಿ ಜನ ಸಂಪರ್ಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು ರಾಜ್ಯ ಸರ್ಕಾರ ರೈತರ ಸರ್ವತೋಮುಖ ಅಭಿವೃದ್ದಿಗೆ ಪೂರಕವಾದ ಯೋಜನೆಗಳನ್ನು ಅನುಷ್ಠಾಗೊಳಿಸಲಿದೆ ರೈತರು ನೆಮ್ಮದಿಯ ಜೀವನ ನಡೆಸಲು ಅಗತ್ತ ಸೌಲಭ್ಯ ಹಾಗೂ ಎಲ್ಲಾ ರೀತಿಯ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿದೆ ಎಂದು ಹೇಳಿದರು ಡೀಸೆಲ್ ಮತ್ತು ಪೆಟ್ರೋಲ್ನ್ನು ಜಿ

ಭಾರತದಂತಹ ದೇಶದಲ್ಲಿ ಅತೀ ಹೆಚ್ಚು ವಾಹನಗಳ ಉತ್ಪಾದನೆ ಮತ್ತು ಅಷ್ಷೇ ಸಂಖ್ಯೆಯ ಬಳಕೆಯೂ ಇದ್ದು ಸೇವೆ ನೀಡಿ ಸವೆದ ವಾಪನಗಳ ವಿಲೇವಾರಿ ಬಹು ದೊಡ್ಡ ಪರಿಸರ ಸಮಸ್ನೆ ತಂದೊಡ್ಡಿದೆ ಎಂದು ವಿಕ್ಷೇಷಿಸಿದೆ ವಿಜ್ಞಾನ ಮತ್ತು ಪರಿಸರ ಕೇಂದ್ರ ಸಿ ಎಸ್ ಇ ನಿರ್ದೇಶಕಿ ಅನುಮಿತಾ ರಾಯ್ ಚೌಧರಿ ಸುದ್ದಿ ಸಂಸ್ಥೆಗೆ ಈ ವಿಷಯ ತಿಳಿಸಿ ಗುಜರಿ ವಿಲೇವಾರಿಯ ಸಮಗ್ರ ನೀತಿಯ ಅಮಶ್ಯಕತೆ ಬಗ್ಗೆ ಹಿಂದೆಂದಿಗಿಂತಲೂ ಇಂದು ತುರ್ತು ಚೆಂತಿಸುವ ಅವಶ್ಯಕತೆ ಇದೆ ಎಂದು ಪ್ರತಿಪಾದಿಸಿದ್ದಾರೆ

ಪತ್ರಕರ್ತೆ ಗೌರಿ ಲಂಕೇಶ್ ಹತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ಮತ್ತಿಬ್ವರನ್ನು ಬಂಧಿಸಿದ್ದು ಬೆಂಗಳೂರಿನ ಮೂರನೇ ಎ

ಎಂ ಎಂ

ಬೆಂಗಳೂರು ಹೊರತು ಪಡಿಸಿ ರಾಜ್ಯದ ಜಿಲ್ಲೆಗಳಲ್ಲಿ ಕೈಗಾರಿಕೆ ಸ್ಥಾಪಿಸುವ ಉದ್ಯಮಿಗಳಿಗೆ ರಾಜ್ಯ ಸರ್ಕಾರದಿಂದ ಎಲ್ಲ ಸೌಕರ್ಯ ಸಚಿವ ಕೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು